ವರ್ಣರಂಜಿತವಾಗಿ ಸಿಂಗಾರಗೊಂಡಿರುವ ಪುರಾಣ ಪ್ರಸಿದ್ಧ ಅಯೋಧ್ಧೆ ಪಟ್ಟಣದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸರ್ವಜನ ಪೂಜಿತ ವ್ಯಕ್ತಿತ್ವವಾದ ರಾಮಚಂದ್ರನ ಜನ್ಹ್ವಳವೆಂದು ಗುರುತಿಸಲಾಗಿರುವಲ್ಲಿ ಮಂದಿರ ನಿರ್ಮಾಣಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ಮಂದಿರ ನಿರ್ಮಾಣ ಶಂಕುಸ್ನಾಪನೆ ಸಂಬಂಧದ ಮೂರು ದಿನಗಳ ಧಾರ್ಮಿಕ ವಿಧಿ ವಿಧಾನಗಳ ಸಡಗರ ನಿನ್ನೆಯಿಂದಲೇ ಆರಂಭವಾಗಿದೆ ಎರಡನೇ ದಿನವಾದ ಇಂದು ಆರು ತಾಸು ನಡೆಯುವ ರಾಮ ರಚಾ ಅನುಷ್ಟಾನ ಎನ್ನುವ ವಿಶೇಷ ಕಲಾಪ ನಡೆಯಲಿದೆ ಇದಲ್ಲದೆ ಪುರಾಣ ಪ್ರಸಿದ್ದ ಪಟ್ಟಣದಲ್ಲಿ ರಾಮ ಸಂಕೀರ್ತನೆ ಮತ್ತು ಸಂತ ತುಲಸೀದಾಸ ವಿರಚಿತ ರಾಮಚರಿತ ಮಾನಸ ಶ್ಲೋಕಗಳ ಪಠಣ ಅನುರಣೆಸುತ್ತಿದೆ ಪುರಾಣ ಪ್ರಸಿದ್ದ ಪವಿತ್ರ ಸರಯೂ ನದಿಯ ಫಾಟ್ಗಳನ್ನು ನಯನ ಮನೋಹರವಾಗಿ ಅಲಂಕರಿಸಲಾಗಿದ್ದು ದೀಪೋತ್ಸವಕ್ಕೆ ಸಿದ್ದತೆ ಪ್ರಗತಿಯಲ್ಲಿದೆ ನಾಳೆ ನಡೆಯುವ ಪ್ರಧಾನ ಕಾಲಪದ ವೇಳೆ ದೇಶದೆಲ್ಲೆಡೆಯಿಂದ ವಿಶೇಷ ಆಮಂತ್ರಿತರಾಗಿರುವ ಸಾಧು ಸಂತರು ಧಾರ್ಮಿಕ ಪ್ರಮುಖರು ಉಪಸ್ಥಿತರಿರುತ್ತಾರೆ

ಅಯೋಧ್ಯೆ ಪಟ್ಟಣದ ಕೆಲವು ಗಣ್ಯರಿಗೂ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದೆ ನಾಳೆ ಭೂಮಿ ಪೂಜೆಗೂ ಮುನ್ನ ಪ್ರಧಾನಮಂತ್ರಿಯವರು ಪ್ರಸಿದ್ಧ ಪನುಮಾನ್ಗಡಿ ಮಂದಿರಲದಲಿ ದರ್ಶನ ಪಡೆಯಲಿದ್ದಾರೆ ಆನಂತರ ಶ್ರೀರಾಮ ಜನ್ಮಭೂಮಿಯಲ್ಲಿ ಭಗವಾನ್ ರಾಮಲಲ್ಲಾನ ಮೂರ್ತಿಗೆ ಪೂಜೆ ಸಲ್ಲಿಸಲಿದ್ದಾರೆ

ಕೊರೊನಾ ನಿರ್ವಹಣಾ ಕೇಂದ್ರದ ಮಾರ್ಗಸೂಚಿಯಡಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಸಾಧನೆಯನ್ನು ಮಾಡಿವೆ ತ್ವರಿತ ಪರೀಕ್ಷೆ ಪರಿಣಾಮಕಾರಿಯಾಗಿ ಸೋಂಕು ಪತ್ತೆ ಪಚ್ಚುವಿಕೆ ಮತ್ತು ಐಸೋಲೇಷನ್ ಚಿಕ್ಸೆಯ ಉದ್ದೇಶಗಳನ್ನು ಆರೋಗ್ಯ ಸಚಿವಾಲಯ ನೀಡಿದ ಮಾರ್ಗದರ್ಶನದ ಪ್ರಕಾರ ರಾಜ್ಯಗಳು ಮತ್ತು ಕೇಂದ್ರ ಪ್ರದೇಶಗಳು ಅನುಸರಿಸುತ್ತಿವೆ ಈ ವಿಧಾನದ ಪರಿಣಾಮಕಾರಿ ಅನುಷ್ಠಾನದಿಂದಾಗಿ ದೇಶಾದ್ಯಂತ ಪರೀಕ್ಷಾ ಸಾಮರ್ಥ್ಯ ಹೆಚ್ಚಳವಾಗಿದೆ

ಮತ್ತೊಂದು ಸಕಾರಾತ್ಮಕ ಬೆಳವಣಿಗೆಯಲ್ಲಿ

ಆದರೆ ಈಗ ಇದು ಪಲವು ಪಟ್ಟು ಹೆಚ್ಚಳವಾಗಿವೆ ಸಂಶೋಧನಾ ಸಂಸ್ಥೆಗಳು ವೈದ್ಯಕೀಯ ಕಾಲೇಜುಗಳು ಪರೀಕ್ಷಾ ಪ್ರಯೋಗಾಲಯಗಳು ಸಚಿವಾಲಯಗಳು ವಿಮಾನಯಾನ ಸಂಸ್ಥೆಗಳು ಮತ್ತು ಅಂಜೆ ಸೇವೆಗಳ ಶ್ರಮದಿಂದಾಗಿ ಇದು ಸಾಧ್ಯವಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಈ ವರ್ಷದ ಜನವರಿಯಲ್ಲಿ ಭಾರತದಲ್ಲಿ ಕೇವಲ ಒಂದು ಪರೀಕ್ಷಾ ಪ್ರಯೋಗಾಲಯವಿತ್ತು

ಮೊದಲ ಮೂರು ಸ್ವಾನಗಳನ್ನು ಕ್ರಮವಾಗಿ ಪ್ರದೀಪ್ ಸಿಂಗ್ ಜತಿನ್ ಕಿಶೋರ್ ಮತ್ತು ಪ್ರತಿಭಾ ವರ್ಮಾ ಪಡೆದಿದ್ದಾರೆ ಮುಂಬೈನ ಥಾನೆ ಜಿಲ್ಲೆ ಸೇರಿದಂತೆ ರಾಜ್ಯದ ಕರಾವಳಿ ಭಾಗಗಳಲ್ಲಿ ಕಳೆದ ರಾತ್ರಿಯಿಂದ ಎಡಬಿಡದೆ ಮಳೆ ಸುರಿಯುತ್ತಿದೆ ಇಂದು ಮತ್ತು ನಾಳೆ ಈ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಕಳೆದ ರಾತ್ರಿಯಿಂದ ಸುರಿಯುತ್ತಿರುವ ಮಳೆ ಹಾಗೂ ಹವಾಮಾನ ಇಲಾಖೆಯ ಮುನೂಚನೆಯ ಹಿನ್ನೆಲೆಯಲ್ಲಿ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಮುಂಬೈನ ಎಲ್ಲ ಕಚೇರಿ ಹಾಗೂ ವ್ವಾಪಾರ ವಹಿವಾಟುಗಳನ್ನು ಸ್ವಗಿತಗೊಳಿಸುವಂತೆ ಮುಂಬ್ಲೆ ಮಹಾನಗರ ಪಾಲಿಕೆ ಆದೇಶಿಸಿ ಟ್ವೀಟ್ ಮಾಡಿದೆ

ಮುಂಬೈ ನಗರವಾಸಿಗಳು ಅನಗತ್ಯವಾಗಿ ಹೊರಗೆ ಓಡಾಡಬಾರದು ಹಾಗೂ ಸಮುದ್ರ ತೀರ ಪ್ರದೇಶಗಳಿಂದ ದೂರವಿರಬೇಕು ಎಂದು ಸೂಚಿಸಲಾಗಿದೆ ವಾಡ್ಲಾ ಹಾಗೂ ಪರೇಲ್ ಪ್ರದೇಶದಲ್ಲಿ ಎತ್ತರದ ಅಲೆಗಳು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಒಳನಾಡು ರೈಲ್ವೆ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದ್ದು ವಶಿ ಮತ್ತು ಪನ್ವೇಲ್ ಹಾಗೂ ಥಾನೆ ಮತ್ತು ಕಲ್ಕಾಣ್ ನಡುವೆ ರೈಲು ಸಂಚರಿಸಲಿದೆ ದಾದರ್ ಮತ್ತು ಪ್ರಭಾದೇವಿ ನಡುವಿನ ಹಳಿ ನೀರಿನಲ್ಲಿ ಮುಳುಗಿದ್ದು ಈ ಮಾರ್ಗದ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಆದರೆ ಬಾಂದ್ರಾ ಮತ್ತು ದಹನು ನಡುವಿನ ಸಂಚಾರ ಅಬಾಧಿತವಾಗಿದೆ ಬಿಹಾರದ ದರ್ಭಾಂಗ್ ಮತ್ತು ಮುಜಾಫರ್ಮರ ಜಿಲ್ಲೆಗಳಲ್ಲಿ ಹಲವೆಡೆ ಪ್ರವಾಹ ಪರಿಸ್ಠಿತಿ ಗಂಭೀರವಾಗಿದೆ ಗಂಡಕ್ ಬೂಡಿ ಗಂಡಕ್ ಮತ್ತು ಬಾಗ್ದತಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ಬಹಳಷ್ಟು ಗ್ರಾಮಗಳು ಜಲಾವೃತವಾಗಿವೆ

ರೈಲು ಹಳಗಳ ಮೇಲೆ ಪ್ರವಾಹದ ನೀರು ನಿಂತಿರುವ ಕಾರಣ ರೈಲ್ವೆ ಸಂಚಾರ ಸ್ಥಗಿತಗೊಂಡಿದೆ ಹಲವೆಡೆ ರಸ್ತೆ ಸಂಚಾರವೂ ತೀವ್ರ ಬಾಧಿತವಾಗಿದೆ ಎನ್ಡಿಆರ್ಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ನೆರವಾಗುತ್ತಿವೆ

ಅಂದಾಜು ಒಂಭತ್ತೂವರೆ ಲಕ್ಷ ಜನರಿಗೆ ಊಟೋಪಚಾರ ಕಲ್ಪಿಸಲಾಗುತ್ತಿದೆ

ಗಡಿಯಲ್ಲಿ ಗಸ್ತಿನಲ್ಲಿದ್ದ ಭಾರತೀಯ ಯೋಧರು ಕೂಡ ಪ್ರತಿ ದಾಳಿ ನಡೆಸಿದ್ದು ಈ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಭಾರತದ ಕಡೆಯಲ್ಲಿ ಯಾವುದೇ ಸಾವು ನೋವು ಉಂಟಾದ ಬಗ್ಗೆ ವರದಿಯಾಗಿಲ್ಲ ಹೆಚ್ಚನ ಮಾಹಿತಿ ಇನ್ನಷ್ಟೇ ತಿಳಿದುಬರಬೇಕಿದೆ ಎಂದು ಅವರು ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿ ತರಬೇತಿ ಆರಂಭಿಸಲು ರಾಜ್ಞ ಸರ್ಕಾರದಿಂದ ಅನುಮತಿ ಪಡೆದ ಬಳಕ ಭಾರತ ಕ್ರೀಡಾ ಪ್ರಾಧಿಕಾರ ಸಾಯಿ ಈ ನಿರ್ಧಾರ ಕೈಗೊಂಡಿದೆ

ನಿನ್ನೆ ರಾತ್ರಿ ನಡೆದ ಐಪಿಎಲ್ ಆಡಳಿತ ಮಂಡಳಿಯ ಸಭೆಯಲ್ಲಿ ಈ ನಿರ್ಧಾರ ಕ್ಲೆಗೊಳ್ಳಲಾಗಿದೆ ದುಬ್ಲೆ ಶಾರ್ಜಾ ಮತ್ತು ಅಬುದಾಬಿಯಲ್ಲಿ ಪಂದ್ಲಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ

ಕೊರೊನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಆಟಗಾರರ ಸುರಕ್ಷತೆಗೆ ಹೆಚ್ಚಿನ ಆದ್ಗತೆ ನೀಡಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಬದಲಿ ಆಟಗಾರರ ವ್ಹವಸ್ಟೆಗೂ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮಂಡಳಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ